ಜಗತ್ತಿನೆಲ್ಲೆಡೆಯ ಅತ್ಯುತ್ತಮ ಆಡಳಿತ ಕೌಶಲ್ಯಗಳನ್ನು ಕಲಿಯುವ ಅವಕಾಶದ ಜತೆಗೆ ಸಾರ್ವಜನಿಕ ಸೇವೆಗಳ ಸಾಮರ್ಥ್ಯವನ್ನು ಉನ್ನತೀಕರಿಸಲು ಈ ಯೋಜನೆಯನ್ನು ಆರಂಭಿಸಲಾಗುತ್ತಿದೆ ಹೆಚ್ಚು ಕ್ರಿಯಾತ್ಮಕವಾಗಿ ರಚನಾತ್ಮಕವಾಗಿ ತಂತ್ರಜ್ಞಾನ ಆಧಾರಿತ ಪಾರದರ್ಶಕ ವೃತ್ತಿನಿರತರನ್ನಾಗಿ ಸಿದ್ಧಪಡಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ ಸಂಪುಟ ಸಭೆಯ ನಂತರ ಮಾಧ್ವಮಗಳೊಂದಿಗೆ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಕರ್ಮಯೋಗಿ ಅಭಿಯಾನ ಸರ್ಕಾರದ ಅತಿದೊಡ್ಡ ಮಾನವ ಸಂಪನ್ಮೂಲ ಅಭಿವೃದ್ಧಿ ಯೋಜನೆಯಾಗಿದೆ ಎಂದರು

ಈ ವಿಧೇಯಕ ಉರ್ದು ಕಾಶ್ಮೀರಿ ದೋಗ್ರಿ ಹಾಗೂ ಇಂಗ್ಲೀಷ್ ಭಾಷೆಗಳನ್ನು ಅಧಿಕೃತ ಭಾಷೆಗಳನ್ನಾಗಿಸಲು ಅವಕಾಶ ಕಲ್ಪಿಸಲಿದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದರು ಜಮ್ಮು ಕಾಶ್ಮೀರದ ಅಧಿಕೃತ ಭಾಷೆಗಳನ್ನಾಗಿ ದೋಗ್ರಿ ಹಿಂದಿ ಹಾಗೂ ಕಾಶ್ಮೀರಿ ಭಾಷೆಗಳ ಸೇರ್ಪಡೆಯಿಂದ ಕೇಂದ್ರಾಡಳಿತ ಪ್ರದೇಶದ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿದಂತಾಗಿದೆ ಎಂದು ತಿಳಿಸಿದ್ದಾರೆ

ರಷ್ಟಾದ ರಕ್ಷಣಾ ಸಚಿವರ ಆಹ್ವಾನದ ಮೇಲೆ ರಾಜನಾಥ್ ಸಿಂಗ್ ಮಾಸ್ಕೊಗೆ ತೆರಳಿದ್ದಾರೆ ಸಾಮೂಹಿಕ ಭದ್ರತಾ ಒಪ್ಪಂದ ಸಂಘಟನೆ ಸಿಎಸ್ಟಓ ಹಾಗೂ ಕಾಮನ್ವೆಲ್ತ್ ಸ್ವತಂತ್ರ ದೇಶಗಳ ಸಂಘಟನೆ ಸಿಐಎಸ್ನಲ್ಲೂ ರಾಜನಾಥ್ ಸಿಂಗ್ ಪಾರ್ಗೊಳ್ಳಲಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ರಾಜನಾಥ್ ಸಿಂಗ್ ತಮ್ಮ ಮಾಸ್ಕೊ ಭೇಟಿಯ ವೇಳೆ ರಷ್ಯಾ ರಕ್ಷಣಾ ಸಚಿವರೊಂದಿಗೆ ಸಭೆ ನಡೆಸಿ ದ್ವಿಪಕ್ಷೀಯ ಸಹಕಾರ ಹಾಗೂ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಚರ್ಚಿ ನಡೆಸಲಾಗುವುದು ರಷ್ಯಾ ಭಾರತದ ಕಾರ್ಯತಂತ್ರ ಸಹಭಾಗಿ ದೇಶವಾಗಿದ್ದು ಈ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸಲು ಎದುರು ನೋಡುತ್ತಿರುವುದಾಗಿ ಹೇಳಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಳೆದ ಜೂನ್ ನಂತರ ಇದು ಎರಡನೆ ಮಾಸ್ತೊ ಭೇಟಿಯಾಗಿದೆ

ವಿದೇಶಾಂಗ ಸಚಿವ ಡಾ

ಭಾರತ ಹಾಗೂ ಚೀನಾ ನಡುವೆ ಸೇನಾ ಬ್ರಿಗೇಡಿಯರ್ ಮಟ್ಟದ ಮಾತುಕತೆ ಪ್ರಸ್ತುತ ಪೂರ್ವ ಲಡಾಕ್ನ ಚುಶುಲ್ನಲ್ಲಿ ಮುಂದುವರೆದಿದೆ

ಭಾರತ ಚೀನಾ ಗಡಿಯಲ್ಲಿ ಕಳೆದ ಮೂರು ತಿಂಗಳುಗಳಿಂದ ಉದ್ಧವವಾಗಿರುವ ಪರಿಸ್ವಿತಿಯನ್ನು ಶಮನಗೊಳಿಸಲು ಉಭಯ ದೇಶಗಳು ರಾಜತಾಂತ್ರಿಕ ಮತ್ತು ಸೇನಾ ಮಾರ್ಗಗಳ ಮೂಲಕ ನಿಕಟ ಮಾತುಕತೆಯಲ್ಲಿ ತೊಡಗಿವೆ ಉಭಯ ದೇಶಗಳ ವಿದೇಶಾಂಗ ಸಚಿವರು ಹಾಗೂ ವಿಶೇಷ ಪ್ರತಿನಿಧಿಗಳು ಪರಿಸ್ತಿತಿಯನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ದ್ವಿಪಕ್ಷೀಯ ಒಪ್ಪಂದ ಹಾಗೂ ಶಿಷ್ಲಾಚಾರದಂತೆ ಶಾಂತಿ ಹಾಗೂ ನೆಮ್ನದಿಯನ್ನು ಬಾತರಿಪಡಿಸಲು ಪ್ರಚೋದನಾತ್ಕಕ ಕ್ರಮಗಳಿಗೆ ಯಾವುದೇ ದೇಶ ಮುಂದಾಗದಂತೆ ಸಂಯಮದಿಂದ ನಿಭಾಯಿಸಬೇಕೆಂದು ನಿರ್ಧರಿಸಿದ್ದವು

ಕೆಲವು ಮೊಬ್ಲೆಲ್ ಆಪ್ಗಳು ದತ್ತಾಂತ ಕಳವು ಸೇರಿದಂತೆ ಹಲವು ರೀತಿಯ ದುರುಪಯೋಗಪಡಿಸಿಕೊಳ್ಳುತ್ತಿವೆ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ಈ ಆಪ್ಗಳನ್ನು ನಿಷೇಧಿಸುವ ನಿರ್ಧಾರವನ್ನು ಕೇಂದ್ರ ಎಲೆಕ್ಟಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಕ್ಲೆಗೊಂಡಿದೆ

ಕೊರೋನಾ ಸೋಂಕು ಪತ್ತೆ ಪರೀಕ್ಷೆ ಮತ್ತು ಪರಿಣಾಮಕಾರಿ ಚಿಕಿತ್ಸಾ ಕ್ರಮಗಳ ಹಿನ್ನೆಲೆಯಲ್ಲಿ ದೇಶದಲ್ಲಿ ಚೇತರಿಕೆ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗುತ್ತಿದೆ ಎಂದು ಆರೋಗ್ಲ ಇಲಾಖೆ ತಿಳಿಸಿದೆ

ಜೊತೆಗೆ ಶೂನ್ನ ವೇಳೆಯ ಕಲಾಪದ ಮೇಲೂ ನಿರ್ಬಂಧ ವಿಧಿಸಲಾಗುವುದು ಎಂದು ಲೋಕಸಭೆ ಹಾಗೂ ಕಾಜ್ಞಸಭೆ ಕಾರ್ಯಾಲಯಗಳು ಹೊರಡಿಸಿರುವ ಅಧಿಸೂಚನೆಯಲ್ಲಿ ಈ ವಿಷಯ ತಿಳಿಸಲಾಗಿದೆ ಅಧಿವೇಶನದ ನಡುವೆ ಯಾವುದೇ ರಜೆ ಇರುವುದಿಲ್ಲ

ಉಭಯ ಸದನಗಳು ಶನಿವಾರ ಹಾಗೂ ಭಾನುವಾರಗಳಂದೂ ನಡೆಯಲಿವೆ

ರಾಜ್ಯಸಭೆ ಬೆಳಗಿನ ಪಾಳಿಯಲ್ಲಿ ಕಲಾಪ ನಡೆಸಿದರೆ ಲೋಕಸಭೆ ಸಂಜೆ ಪಾಳಿಯಲ್ಲಿ ಕಲಾಪ ನಡೆಸಲಿದೆ

ಪ್ರಶಂಸನೀಯ ಕಾರ್ಯ ಮಾಡಿರುವ ಮಕ್ಕಳು ವ್ಯಕ್ತಿಗಳು ಹಾಗೂ ಸಂಸ್ವೆಗಳನ್ನು ಗೌರವಿಸಲು ಪ್ರಧಾನಮಂತ್ರಿ ರಾಷ್ಷೀಯ ಬಾಲ ಪುರಸ್ನಾರ ಪ್ರಶಸ್ತಿಯನ್ನು ಸ್ನಾಪಿಸಲಾಗಿದೆ ಬಾಲಶಕ್ತಿ ಮರಸ್ನಾರ್ ಹಾಗೂ ಬಾಲ ಕಲ್ಲಾಣ್ ಪುರಸ್ನಾರ ಎಂಬ ಎರಡು ವರ್ಗಗಳಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗುವುದು